ಸ್ಫೋಟಕಗಳನ್ನು ತುಂಬಿದ್ದ ಕಾರನ್ನು ಭಯೋತ್ಪಾದಕರು ಸಿಆರ್ಪಿಎಫ್ ಬಸ್ಗೆ ಡಿಕ್ಕೆ ಹೊಡೆಸಿದ್ದರಿಂದ ಈ ಸ್ಫೋಟ ಸಂಭವಿಸಿದೆ ಎಂದು ಭದ್ರತಾ ಮೂಲಗಳು ತಿಳಿಸಿವೆ ಗಂಭೀರವಾಗಿ ಗಾಯಗೊಂಡವರನ್ನು ಶ್ರೀನಗರದಲ್ಲಿನ ಸೇನಾ ಆಸ್ಪತ್ರೆಗೆ ಸೇರಿಸಲಾಗಿದೆ ಏತನ್ಮದ್ದೆ ಮಾರಣಾಂತಿಕ ದಾಳಿಗೆ ತಾನೇ ಹೊಣೆ ಎಂದು ಭಯೋತ್ಪಾದಕ ಸಂಘಟನೆ ಜೈಷ್ ಇ ಮೊಹಮ್ಮದ್ ಹೇಳಕೊಂಡಿದೆ ಹೆದ್ದಾರಿಯಲ್ಲಿ ವಾಹನ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದ್ದು ಭದ್ರತಾ ಪಡೆಗಳಿಂದ ವ್ಯಾಪಕ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ

ಕೇಂದ್ರ ಮತ್ತು ಆಪ್ ಸರ್ಕಾರದ ನಡುವೆ ಉಂಟಾಗಿರುವ ಬಿಕ್ಕಟ್ಟು ಕುರಿತ ಆರು ವಿಚಾರಗಳ ಬಗ್ಗೆ ವಿಚಾರಣೆ ನಡೆಸಿರುವ ನ್ಯಾಯಾಧೀಶರು ಈ ಪೈಕಿ ಐದು ವಿಚಾರಗಳ ಬಗ್ಗೆ ಸರ್ವಾನುಮತದ ತೀರ್ಮ ನೀಡಿದ್ದಾರೆ ಕೇಂದ್ರ ಸರ್ಕಾರ ಈಗಾಗಲೇ ಅಧಿಸೂಚನೆ ಹೊರಡಿಸಿರುವಂತೆ ಭ್ರಷ್ಟಾಚಾರ ನಿಗ್ರಹದಳದ ನಿಯಂತ್ರಣ ಮಾಡುವ ಅಧಿಕಾರ ಲೆಫ್ಟಿನೆಂಟ್ ಗವರ್ನರ್ಗೆ ಇರುತ್ತದೆ ಎಂಬ ವಿಚಾರದಲ್ಲಿ ಇಬ್ಬರು ನ್ಯಾಯಾಧೀಶರು ಸಹಮತ ವ್ಯಕ್ತಪಡಿಸಿದ್ದಾರೆ ತನಿಖಾ ಆಯೋಗಗಳನ್ನು ನೇಮಕ ಮಾಡುವ ಅಧಿಕಾರವು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ ಭೂ ಕಂದಾಯ ವಿವಾದಗಳನ್ನು ಇತ್ತರ್ಥಪಡಿಸಲು ಪಬ್ಲಿಕ್ ಪ್ರಾಸಿಕ್ಕೂಟರ್ಗಳನ್ನು ನೇಮಕ ಮಾಡುವ ಅಧಿಕಾರ ಚುನಾಯಿತ ದೆಹಲಿ ಸರ್ಕಾರಕ್ಕೆ ಇರುತ್ತದೆ ಮತ್ತು ವಿದ್ಯುತ್ ಆಯೋಗ ಅಥವಾ ಮಂಡಳಿಗೆ ನೇಮಕ ಮಾಡುವ ಅಧಿಕಾರವು ಇರುತ್ತದೆ ಎಂದು ನ್ಯಾಯಪೀಠ ಹೇಳಿದೆ ಆಡಳಿತಾತ್ಮಕ ಸೇವೆಗಳ ನಿಯಂತ್ರಣದಂತಹ ವಿವಾದಾತ್ಮಕ ವಿಚಾರದಲ್ಲಿ ಇಬ್ಬರು ನ್ಯಾಯಾಧೀಶರಲ್ಲಿ ಒಮ್ತ ಏರ್ಪಟ್ಟಲ್ಲ ಈ ಹಿನ್ನೆಲೆಯಲ್ಲಿ ವಿವಾದವನ್ನು ಸುಪ್ರೀಂ ಕೋರ್ಟ್ನ ವಿಸ್ತೃತ ಪೀಠಕ್ಕೆ ವರ್ಗಾವಣೆ ಮಾಡುವ ಅಗತ್ತವಿದೆ ಎಂದು ಪೀಕ ಹೇಳಿದ್ದು ಸೂಕ್ತ ಪೀಕ ರಚನೆಗಾಗಿ ಇಬ್ಬರು ನ್ಯಾಯಾಧೀಶರ ಅಭಿಪ್ರಾಯಗಳನ್ನು ಮುಖ್ಯ ನ್ಯಾಯಾಧೀಶರ ಮುಂದೆ ಮಂಡಿಸಬೇಕೆಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ

ಈ ರೈಲು ನವದೆಹಲಿ ಮತ್ತು ವಾರಾಣಸಿ ನಡುವೆ ಕಾನ್ವುರ ಮತ್ತು ಅಲಹಾಬಾದ್ ಮಾರ್ಗವಾಗಿ ಸಂಚರಿಸಲಿದೆ

ಸೋಮವಾರ ಮತ್ತು ಗುರುವಾರಗಳನ್ನು ಹೊರತುಪಡಿಸಿ ವಾರದ ಉಳಿದ ದಿನಗಳಲ್ಲಿ ಈ ರೈಲಿನ ಸಂಚಾರವಿರುತ್ತದೆ

ಮತ್ತು ಪ್ರಯಾಣಿಕರಿಗೆ ಸಂಪೂರ್ಣ ಹೊಸ ಸಂಚಾರದ ಅನುಭವವನ್ನು ನೀಡಲಿದೆ ವೇಗ ಸುರಕ್ಷತೆ ಮತ್ತು ಸೇವೆ ಈ ರೈಲಿನ ಪ್ರಮುಖ ಧೇಯೋದ್ದೇಶಗಳಾಗಿವೆ

ಈ ಎಲ್ಲ ಬೋಗಿಗಳಲ್ಲಿ ಸ್ವಯಂ ಚಾಲಿತ ಬಾಗಿಲುಗಳು ಜಿಪಿಎಸ್ ಆಧಾರಿತ ಆಡಿಯೋ ವಿಷಯಲ್ಲ್ ಪ್ಯಾಸೆಂಜರ್ ಇನ್ವಾಮರೇಷನ್ ಸಿಸ್ಟಮ್ ಮತ್ತು ಮನೋರಂಜನಾ ಉದ್ದೇಶಕ್ಕಾಗಿ ವೈಫೈ ಹಾಟ್ಸ್ಟಾಟ್ ಸೌಲಭ್ಯ ಮತ್ತು ಸುಖಾಸೀನ ಸೀಟುಗಳ ವ್ಯವಸ್ಥೆ ಇರುತ್ತದೆ ಬಿಸಿಯೂಟ ಮತ್ತು ತಂಪು ಪಾನೀಯಗಳ ವ್ಚವಸ್ಥೆ ಸಹ ಪ್ರತಿ ಬೋಗಿಯಲ್ಲಿ ಇರುತ್ತದೆ ಈ ರೈಲಿನ ನಿರ್ಮಾಣ ಮತ್ತು ವಿನ್ಹಾಸವನ್ನು ಭಾರತದಲ್ಲಿಯೇ ಮಾಡಲಾಗಿದೆ ಎಂಬುದು ವಿಶೇಷ ದೆಹಲಿ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಇಂದು ಬೆಳಗ್ಗೆಯಿಂದಲೇ ಗುಡುಗು ಸಹಿತ ಮಳೆಯಾಗಿದೆ

ಜಮ್ಮ ಮತ್ತು ಕಾಶ್ಮೀರ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್ಗಳಲ್ಲಿ ಭಾರೀ ಹಿಮಪಾತ ಅಥವಾ ಮಳೆ ಬೀಳುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶಗಳಲ್ಲಿ ಮುಂದಿನ ಎರಡು ದಿನಗಳಲ್ಲಿ ವ್ಯಾಪಕ ಮಳೆ ಅಥವಾ ಗುಡುಗು ಸಹಿತ ಮಳೆ ಬೀಳುವ ಸಾಧ್ವತೆ ಇದೆ ಎಂದು ಹೇಳಲಾಗಿದೆ

ಈ ಮೂರೂ ಪ್ರಕರಣಗಳಲ್ಲಿ ನೀಡಲಾಗಿರುವ ಶಿಕ್ಷೆಯನ್ನು ಜೊತೆಜೊತೆಗೇ ಅನುಭವಿಸಬೇಕಾಗುತ್ತದೆ

ವಿಶೇಷ ನ್ನಾಯಾಲಯದ ನ್ನಾಯಾಧೀಶ ಅರವಿಂದ್ ಕುಮಾರ್ ಏಮ್ಗೆ ಸಕ್ಷೇನಾ ಆರೋಗ್ಲ ಕುರಿತ ವಿವರವಾದ ವೈದ್ಯಕೀಯ ವರದಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ

ಸಕ್ಲೇನಾ ವೈದ್ಯಕೀಯ ಕಾರಣಗಳನ್ನು ನೀಡಿ ಜಾಮೀನು ಕೋರಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸದಂತೆ ಸಕ್ಲೇನಾ ಅವರನ್ನು ಬಂಧಿಸಿರುವ ಜಾರಿ ನಿರ್ದೇಶನಾಲಯ ದೆಹಲಿಯನ್ನು ಬಿಟ್ಲು ಹೊರಗೆ ಹೋಗುವುದಿಲ್ಲ ಎನ್ನುವುದಾದರೆ ಜಾಮೀನು ನೀಡದಂತೆ ತಾನು ವಿರೋಧ ವ್ಯಕ್ತಪಡಿಸುವುದಿಲ್ಲ ಎಂದು ನ್ಯಾಯಾಲಯಕ್ಕೆ ತಿಳಿಸಿದೆ

ಚುನಾವಣಾ ಸಂದರ್ಭದಲ್ಲಿ ವರದಿ ಮಾಡುವಾಗ ರಾಜಕೀಯ ವೈವಿಧ್ಯತೆಗೆ ಗೌರವ ನೀಡುವ ಅಗತ್ಯವಿದೆ ಎಂದು ಶ್ರಸಾರ ಭಾರತಿ ಅಧ್ಯಕ್ಷ ಎ ಸೂರ್ಯ ಪ್ರಕಾಶ್ ಒತ್ತಿ ಹೇಳಿದ್ದಾರೆ ಆಕಾಶವಾಣಿ ಮತ್ತು ಡಿಡಿ ನ್ನೂಸ್ನ ಸುದ್ದಿ ಸೇವೆಗಳ ವಿಭಾಗ ಏರ್ಪಡಿಸಿದ್ದ ಸಾರ್ವತ್ರಿಕ ಚುನಾವಣೆಗಳ ವರದಿ ಮಾಡುವಿಕೆ ಕುರಿತ ಜಂಟ ಸಮಾವೇಶವನ್ನು ಉದ್ವಾಟಿಒ

ಈ ಸಂದರ್ಭದಲ್ಲಿ ಮಾತನಾಡಿದ ಮಾಹಿತಿ ಮತ್ತು ಪ್ರಸಾರ ಕಾರ್ಯದರ್ಶಿ ಅಮಿತ್ ಖರೆ ಆಕಾಶವಾಣಿ ಸುದ್ದಿ ವಿಭಾಗ ಮತ್ತು ಡಿಡಿ ನ್ಯೂಸ್ಗಳು ತಮ್ಮ ವಿಶ್ವಾಸಾರ್ಹತೆಗೆ ಹೆಸರುವಾಸಿಯಾಗಿದ್ದು ಪ್ರಸ್ತುತ ಸಮಯದಲ್ಲಿ ಇದನ್ನು ಕಾಯ್ದುಕೊಳ್ಳಬೇಕಾಗಿದೆ ಎಂದು ಹೇಳಿದರು

ಈ ವಿಮಾನಯಾನ ಸೌಲಭ್ಯ ಕಲ್ಪಿಸಬೇಕೆಂದು ಶಿಯಾ ಮುಸ್ಲಿಂ ಸಮುದಾಯ ಬಹುದಿನಗಳಿಂದ ಸರ್ಕಾರದ ಮೇಲೆ ಒತ್ತಡ ಹೇರಿತ್ತು ಎಂದು ನಮ್ನ ಬಾತ್ನೀದಾರರು ವರದಿ ಮಾಡಿದ್ದಾರೆ ಇರಾಕ್ನಲ್ಲಿನ ನಜಾಫ್ ನಗರ ವಿಶೇಷವಾಗಿ ಶಿಯಾ ಸಮುದಾಯಕ್ಕೆ ಮಹತ್ವದ ಧಾರ್ಮಿಕ ಕೇಂದ್ರವಾಗಿದೆ ಲಕ್ಷೋ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಈ ಸಮುದಾಯದವರು ಹೆಚ್ಚಿನ ಸಂಖ್ಲೆಯಲ್ಲಿ ನೆಲೆಸಿದ್ದಾರೆ ಸಾಂಕ್ರಾಮಿಕವಲ್ಲದ ಇತರೆ ಕಾಯಿಲೆಗಳು ಹೆಚ್ಚುತ್ತಿರುವ ಬಗ್ಗೆ ಉಪರಾಷ್ಟಪತಿ ಎಂ

ಸಾಂಕ್ರಾಮಿಕವಲ್ಲದ ರೋಗಗಳ ಬಗ್ಗೆ ಜಾಗೃತಿ ಮೂಡಿಸಲು ರಾಷ್ಟಮಟ್ಟದ ಆಂದೋಲನ ಕೈಗೊಳ್ಳುವ ಅಗತ್ತವಿದೆ ಎಂದು ಅವರು ಹೇಳಿದರು

ಭಾರತ ಪ್ರವಾಸದ ಸಂದರ್ಭದಲ್ಲಿ ಮಾಕ್ರಿ ರಾಷ್ಸಪತಿ ರಾಮನಾಥ್ ಕೋವಿಂದ್ ಅವರನ್ನು ಭೇಟ ಮಾಡಲಿದ್ದಾರೆ